ಟ್ರಷ್ಲಾಚಾರ ಆರೋಪ ಬಿಹಾರ ನೂತನ ಶಿಕ್ಷಣ ಸಚಿವ ಮೇವಾಲಾಲ್ ಚೌಧರಿ ರಾಜೀನಾಮೆ ರಾಜ್ಯಪಾಲರಿಂದ ಅಂಗೀಕಾರ

ತಂದಿದೆ ಪ್ರಧಾನಮಂತ್ರಿ ನರೇಂದ್ರಮೋದಿ

ಭಾರತ ಲಕ್ಷಂಬರ್ಗ್ ವರ್ಚುವಲ್ ಶ್ವಂಗಸಭೆಯನ್ನು ಉದ್ಲೇತಿಸಿ ಇಂದು ಸಂಜೆ ಮಾತನಾಡುತ್ತಿದ್ದ ಶ್ರಧಾನಮಂತ್ರಿ ನರೇಂದ್ರಮೋದಿ ಉಕ್ಕು ವಿತ್ತೀಯ ತಂತ್ರಜ್ಞಾನ ಹಾಗೂ ಡಿಜೆಟಲ್ ರಂಗ ಸೇರಿದಂತೆ ಅನೇಕ ವಲಯಗಳಲ್ಲಿ ಉಭಯ ದೇಶಗಳ ಉತ್ತಮ ಸಹಕಾರಕ್ಕೆ ಅವಕಾಶವಿದೆ ಈ ವಲಯದಲ್ಲಿ ಇನ್ನು ಹೆಚ್ಚಿನ ಸಹಕಾರ ಹೊಂದುವ ಸಾಧ್ಯತೆಗಳವೆ ಎಂದು ಹೇಳದರು ಕೋವಿಡ್ ಸಾಂಕಾಮಿಕದ ಈ ಸಂಕಷ್ನ ಸಂದರ್ಭದಲ್ಲಿ ಲಕ್ಷೆಂಬರ್ಗ್ ಶ್ರಧಾನಿ ಝೇವಿಯರ್ ಬೆಟೆಲ್ ಅವರ ಕೌಶಲ್ಲಪೂರ್ಣ ನಾಯಕತ್ವವನ್ನು ಶ್ರಧಾನಮಂತ್ರಿ ಅಭಿನಂದಿಸಿದರು ಲಕ್ಷಂಬರ್ಗ್ನಲ್ಲಿ ಕೋವಿಡ್ನಿಂದ ಉಂಟಾದ ಜೀವಹಾನಿಗೆ ಎಲ್ಲಾ ಭಾರತೀಯರ ಪರವಾಗಿ ಶ್ರಧಾನಮಂತ್ರಿ ಸಂತಾಪ ಸೂಚಿಸಿದರು ಕಳೆದ ಎರಡು ದಶಕಗಳಲ್ಲಿ ಲಕ್ಷಂಬರ್ಗ್ ಹಾಗೂ ಭಾರತ ನಡುವೆ ನಡೆಯುತ್ತಿರುವ ಏಕ್ಕೆಕ ಶ್ವಂಗಸಭೆ ಇದಾಗಿದೆ ಎಂದು ನರೇಂದ್ರಮೋದಿ ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಲಕ್ಷೆಂಬರ್ಗ್ ಪ್ರಧಾನಿ ಬಾಹ್ಲಾಕಾಶ ಹಾಗೂ ಪಣಕಾಸು ವಲಯದ ಒಪ್ಪಂದಗಳನ್ನು ಸ್ನಾಗತಿಸಿದರು

ಭದ್ರತಾಮಂಡಳಿಗಾಗಿ ಭಾರತದ ಆಯ್ಲೆಯನ್ನು ಸ್ನಾಗತಿಸಿದ ಅವರು ತಮ್ನ ದೇಶ ಭಾರತವನ್ನು ಬೆಂಬಲಿಸಿದೆ ಎಂದು ಹೇಳಿದರು

ಪರ್ಷವರ್ಧನ್ ವಿಶ್ಲಾಸ ವ್ಹಕ್ತಪಡಿಸಿದ್ದಾರೆ ಫಿಕ್ಕಿ ಆಯೋಜಿಸಿದ್ದ ವರ್ಚುವಲ್ ಸಭೆಯನ್ನು ಉದ್ಲೇತಿಸಿ ಮಾತನಾಡುತ್ತಿದ್ದ ಸಚಿವರು ಲಸಿಕೆಯ ವಿತರಣೆಗೆ ತಾತಾಲಿಕ ಮಾರ್ಗಸೂಚಿಗಳನ್ನು ರೂಪಿಸಲಾಗಿದೆ ಎಂದು ಹೇಳಿದರು ಕೊರೊನಾ ವಾರಿಯರ್ಗೆ ಮೊದಲು ಲಸಿಕೆ ನೀಡಲಾಗುವುದು

ಕೋವಿಡ್ ಸೋಂಕಿಂತರ ಪರೀಕ್ಷೆ ಕಣ್ಗಾವಲು ಹಾಗೂ ನಿರ್ಬಂಧಗಳನ್ನು ಬಲಪಡಿಸುವಲ್ಲಿ ರಾಜ್ಯಗಳಿಗೆ ನೆರವಾಗಲು ಕೇಂದ್ರ ಸರ್ಕಾರ ಪರಿಯಾಣ ರಾಜಸ್ಥಾನ ಗುಜರಾತ್ ಹಾಗೂ ಮಣಿಪುರಗಳಿಗೆ ಉನ್ನತಮಟ್ಟದ ತಂಡಗಳನ್ನು ನಿಯೋಜಿಸಿದೆ ದೆಹಲಿಯಲ್ಲಿ ನಿತ್ಯ ಹೆಚ್ಚುತ್ತಿರುವ ಸೋಂಕು ಪ್ರಕರಣಗಳು ಹಾಗೂ ಸಾವಿನ ಸಂಖ್ಲೆ ಪರಿಯಾಣ ರಾಜಸ್ತಾನದಲ್ಲಿ ಕೋವಿಡ್ ಸೋಂಕಿತರ ಸಂಬ್ಲೆ ಹೆಚ್ಗಳಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಈ ತಂಡಗಳನ್ನು ನಿಯೋಜಿಸಲಾಗಿದೆ ಈ ತಂಡಗಳು ಹೆಚ್ಚಿನ ಸೋಂಕು ಪ್ರಕರಣಗಳು ವರದಿಯಾಗುತ್ತಿರುವ ಜಿಲ್ಲೆಗಳಿಗೆ ಭೇಟಿ ನೀಡಿ ಕಂಟ್ಲೆನೆಂಟ್ ವಲಯ ಕಣ್ಣಾವಲು ಪರೀಕ್ಸೆ ಸೋಂಕು ತಡೆ ಹಾಗೂ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಗಳ ಕ್ರಯತ್ನಗಳಿಗೆ ಬೆಂಬಲ ನೀಡಲಿದೆ ಎಂದು ನಮ್ಮ ಬಾತ್ರೀದಾರರು ವರದಿ ಮಾಡಿದ್ದಾರೆ ಕೇಂದ್ರೀಯ ತಜ್ಞರ ತಂಡ ಸೋಂಕಿತರ ಸಕಾಲಿಕ ಪತ್ತೆ ನಂತರ ಅವರ ಮೇಲಿನ ಕಣ್ಗಾವಲಿಗೆ ಸಂಬಂಧಿಸಿದ ಸವಾಲುಗಳನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಲು ಮಾರ್ಗದರ್ಶನ ನೀಡಲಿದೆ

ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಸಲಹೆಯಂತೆ ರಾಜ್ಯಪಾಲ ಫಗು ಚೌಹಾಣ್ ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ ಕಟ್ಟಡ ನಿರ್ಮಾಣ ಸಚಿವ ಅಶೋಕ್ ಚೌಧರಿ ಅವರಿಗೆ ಶಿಕ್ಷಣ ಬಾತೆಯನ್ನು ಹೆಚ್ಚುವರಿಯಾಗಿ ವಹಿಸಲಾಗಿದೆ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಇಂದು ಬೆಳಗ್ಗೆ ಪಾಟ್ವಾದಲ್ಲಿ ಮುಖ್ಚಮಂತ್ರಿ ನಿತೀಶ್ ಕುಮಾರ್ ಅವರನ್ನು ಭೇಟಿಯಾದ ನಂತರ ಮೇವಾಲಾಲ್ ಚೌಧರಿ ಅವರು ತಮ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ವೇವಾಲಾಲ್ ಚೌಧರಿ ಬಿಹಾರ ಕೃಷಿ ವಿಶ್ವವಿದ್ನಾಲಯದ ಮಾಜಿ ಕುಲಪತಿಯಾಗಿದ್ದು

ವಿಶ್ವವಿದ್ನಾಲಯದಲ್ಲಿ ಸಹಾಯಕ ಪ್ರಾಧ್ನಾಪಕರು ಹಾಗೂ ಕಿರಿಯ ವಿಜ್ಞಾನಿಗಳ ನೇಮಕಾತಿಯಲ್ಲಿ ಭ್ರಷ್ಲಾಚಾರ ನಡೆಸಿದ ಆರೋಪವನ್ನು ಮಾಜಿ ಕುಲಪತಿ ಎದುರಿಸುತ್ತಿದ್ದಾರೆ ಉಪಕುಲಪತಿ ಅವಧಿಯಲ್ಲಿ ಕಟ್ನಡ ನಿರ್ಮಾಣದಲ್ಲಿ ಅವ್ವವಹಾರ ನಡೆಸಿದ ಆರೋಪಗಳ ಸಂಬಂಧ ಅವರ ವಿರುದ್ಧ ಪಕರಣಗಳು ದಾಖಲಾಗಿವೆ

ಪಾಟ್ಪಾದ ರಾಜಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಫಗು ಚೌಹಾಣ್ ಪ್ರಮಾಣ ವಚನ ದೋಧಿಸಿದರು ಹಿಂದೂಸ್ತಾನಿ ಅವಾಮ್ ಮೋರ್ಚಾ ಮುಖ್ಯಸ್ನ ಜಿತಿನ್ ರಾಮ್ ಮಾಂಜಿ ಇಮಾಮ್ ಗಂಜ್ ವಿಧಾನಸಭಾ ಕ್ಷೇತ್ರದಿಂದ ಚುನಾಯಿತಗೊಂಡಿದ್ದು ಸದನದಲ್ಲಿರುವ ಅತ್ಯಂತ ಹಿರಿಯ ಸದಸ್ಯರ ವೈಕಿ ಒಬ್ಬರಾಗಿದ್ದಾರೆ

ಬೆಂಗಳೂರಿನಲ್ಲಿ ಇಂದಿನಿಂದ ಆರಂಭಗೊಂಡಿರುವ ಮೂರು ದಿನಗಳ ನಡೆಯುವ ಟೆಕ್ ಶ್ವಂಗಸಭೆಯನ್ನು ವಿಡಿಯೋ ಕಾನ್ಸರೆನ್ ಮೂಲಕ ಉದ್ಘಾಟಿಸಿ ಮಾತನಾಡಿದ ಪ್ರಧಾನಮಂತ್ರಿ ಡಿಜೆಟಲ್ ಇಂಡಿಯಾ ಎಂಬುದು ಕೇವಲ ಸರ್ಕಾರದ ಅಭಿಯಾನವಾಗಿ ಉಳಿದಿಲ್ಲ ಇದು ಬದುಕಿನ ರೀತಿಯೇ ಆಗಿ ಹೋಗಿದೆ ಡಿಜಿಟಲ್ ತಂತ್ರಜ್ಞಾನವು ಜನರಿಗೆ ಪಾರದರ್ಶಕ ರೀತಿಯಲ್ಲಿ ತ್ತರಿತವಾಗಿ ಸೇವೆಗಳನ್ನು ತಲುಪಿಸಲು ಅನುವು ಮಾಡಿಕೊಡುತ್ತಿದೆ ಎಂದು ಹೇಳದರು ಕೇಂದ್ರ ವಿದ್ದುನ್ನಾನ ಮತ್ತು ಮಾಹಿತಿ ತಂತ್ರಜ್ವಾನ ಸಚವ ರವಿಶಂಕರ್ ಪ್ರಸಾದ್ ಡಿಜೆಟಲ್ ತಾಂತ್ರಿಕತೆಯ ಬೆಳವಣಿಗೆಗೆ ಪೂರಕವಾಗಿ ಮೂಲಸೌಕರ್ಯ ಕಲ್ಪಿಸಲು ಕೇಂದ್ರ ಸರ್ಕಾರ ಒತ್ತು ನೀಡಿದೆ ಒಂದು ಸಾವಿರ ದಿನಗಳಲ್ಲಿ ಆರು ಲಕ್ಷ ಕೆಲೋಮೀಟರ್ ಉದ್ದದಷ್ಟು ಆಪ್ಲಿಕ್ ಫೈಬರ್ ಕೇಬಲ್ ಜಾಲ ನಿರ್ಮಿಸಲು ಯೋಜನೆ ಪಾಕಿಕೊಂಡಿದೆ ಎಂದು ಅವರು ಹೇಳದರು

ಬ್ರಟನ್ನ ಉದ್ಘಮ ಇಂಧನ ಹಾಗೂ ಕೈಗಾರಿಕಾ ಕಾರ್ಯದರ್ಶಿ ಡೆನ್ಸಾರ್ಕೆನ ಇಂಧನ ಸಚಿವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಾಷಣ ಮಾಡಲಿದ್ದಾರೆ

ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಚಾವಡೇಕರ್ ಈ ಎರಡೂ ಪುಸ್ತಕಗಳ ಇ ಬುಕ್ ಆವ್ಸತ್ತಿಗಳನ್ನು ಬಿಡುಗಡೆ ಮಾಡಿದರು